ಕೊರೊನಾ ಸೋಂಕು ಹೆಚ್ಚಳ ಹಿನ್ನೆಲೆ ಬೆಂಗಳೂರು ಮತ್ತಿತರ ನಗರಗಳಲ್ಲಿ ಜಾರಿಯಲ್ಲಿರುವ ರಾತ್ರಿ ಕರ್ಮ್ಯೂ ಮುಂದುವರಿಕೆ ಸೋಂಕು ನಿಯಂತಣ ಕುರಿತು ನಾಳೆ ಸರ್ವಪಕ್ಷ ಸಭೆ ಕೊರೊನಾ ಹಿನ್ನೆಲೆ ಜಿಲ್ಲಾ ಹಾಗೂ ತಾಲ್ಲೂಕು ಪಂಚಾಯಿತಿ ಚುನಾವಣೆ ಮುಂದೂಡಲು ಚಿಂತನೆ ಸಚಿವ ಕೆ

ಹಿರಿಯ ವಿದ್ವಾಂಸ ನಿಫಂಟು ತಜ್ಜ ಶತಾಯುಷಿ ಪ್ರೊ

ಸಂತಾಪ ದಾಸ್ತಾನಿರುವ ರಸಗೊಬ್ಲರವನ್ನು ಹಳೆಯ ದರದಲ್ಲೇ ಮಾರಾಟ ಮಾಡಲು ಅಧಿಕಾರಿಗಳಿಗೆ ಸಚಿವ ಬಿ

ಪಾಟೀಲ್ ಸೂಚನೆ

ಎಸ್ ಯಡಿಯೂರಪ್ಪ ಹೇಳದ್ದಾರೆ ಕೋವಿಡ್ ತಡೆ ಸಂಬಂಧ ಬೆಂಗಳೂರು ನಗರ ಶಾಸಕರು ಪಾಗೂ ಸಂಸದರೊಂದಿಗೆ ನಡೆಸಿದ ಸಭೆಯಲ್ಲಿ ಆಸ್ಪತ್ರೆಯಿಂದಲೇ ವಿಡಿಯೋ ಕಾಸ್ಪರೆನ್ಸ್ ಮೂಲಕ ಮಾತನಾಡಿದ ಅವರು ಲಾಕ್ಡೌನ್ ಜಾರಿ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಎಂದು ಹೇಳಿದರು ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೊರೊನಾ ಸೋಂಕು ಪ್ರಕರಣಗಳ ತಡೆಗೆ ಸರ್ಕಾರ ಕ್ಲೆಗೊಳ್ಳಲಿರುವ ಕಾಣ ಕ್ರಮಗಳಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಅವರು ಮನವಿ ಮಾಡಿದರು ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ

ಅಶ್ವತ್ತನಾರಾಯಣ್ ಆರೋಗ್ಯ ಸಚಿವ ಡಾ

ಸುಧಾಕರ್ ಗೃಪ ಸಚಿವ ಬಸವರಾಜ ಬೊಮ್ನಾಯಿ ಸೇರಿದಂತೆ ಹಲವು ಸಚಿವರು ವಿವಿಧ ಪಕ್ಷಗಳ ಶಾಸಕರು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಕೊರೋನಾ ಸೋಂಕು ತಗುಲಿದ್ದರೂ ವೀಡಿಯೋ ಕಾಸ್ವೆರೆನ್ಸ್ ಮೂಲಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ

ವರ್ಚುವಲ್ ಸಭೆಯಲ್ಲಿ ಎಲ್ಲಾ ಪಕ್ಷಗಳ ನಾಯಕರು ಭಾಗವಹಿಸಲಿದ್ದಾರೆ ಇನ್ನು ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಕಾಣ ಕ್ರಮಗಳ ಜಾರಿ ಸಂಬಂಧ ಮುಖ್ಯಮಂತ್ರಿಗಳು ಎಲ್ಲಾ ಪಕ್ಷಗಳ ನಾಯಕರೊಡನೆ ಚರ್ಚೆ ನಡೆಸಲಿದ್ದಾರೆ ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಲಿ ಜೆಡಿಎಸ್ ಮುಖಂಡ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸೇರಿ ಹಲವರು ಭಾಗವಹಿಸಲಿದ್ದಾರೆ ಎಂದು ಹೇಳಲಾಗಿದೆ

ವಿಧಾನಸೌಧದಲ್ಲಿಂದು ಮಾತನಾಡಿದ ಅವರು ಜಿಲ್ಲಾ ಹಾಗೂ ತಾಲ್ಲೂಕು ಪಂಚಾಯಿತಿ ಚುನಾವಣೆ ಮುಂದೂಡುವ ಸಂಬಂಧ ಈಗಾಗಲೇ ಅಧಿಕಾರಿಗಕೊಂದಿಗೆ ಚರ್ಚೆ ನಡೆಸಿದ್ದು ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಂಡು ಚುನಾವಣಾ ಆಯೋಗಕ್ಕೆ ತಿಳಿಸಲಾಗುವುದು ಎಂದು ಹೇಳಿದರು ಜಿಲ್ಲಾ ಹಾಗೂ ತಾಲ್ಲೂಕು ಪಂಚಾಯಿತಿಗಳಿಗೆ ಜನಪ್ರತಿನಿಧಿಗಳ ಅಧಿಕಾರಾವಧಿ ಪೂರ್ಣಗೊಂಡ ನಂತರ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡುವ ಚರ್ಚೆ ನಡೆಸಲಾಗುವುದು ಎಂದು ಅವರು ಹೇಳಿದರು ದಾವಣಗೆರೆಯಲ್ಲಿ ಕೋವಿಡ್ ಮಾರ್ಗಸೂಚಿ ಪಾಲಿಸದ ಕಲ್ಲಾಣ ಮಂಟಪದ ಮಾಲೀಕರಿಗೆ ಹಾಗೂ ವಧು ವರರ ಕಡೆಯವರಿಗೆ ಕಳೆದ ರಾತ್ರಿ ದಂಡ ವಿಧಿಸಲಾಗಿದೆ ಉಪ ವಿಭಾಗಾಧಿಕಾರಿ ಮಮತಾ ಹೊಸಗೌಡರ್ ತಪತೀಲ್ದಾರ್ ಗಿರೀತ್ ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತ ವಿಶ್ಲನಾಥ ಮುದಜ್ಞ ಮತ್ತು ಆರೋಗ್ನಾಧಿಕಾರಿಗಳನ್ನು ಒಳಗೊಂಡ ತಂಡ ಕಳೆದ ರಾತ್ರಿ ವಿವಿಧ ಕಲ್ನಾಣ ಮಂಟಪಗಳಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿರುವುದು ಗಮನಕ್ಕೆ ಬಂದಿದೆ

ಅಕ್ಷೂ ಮಾತನಾಡಿ ಅವರ ಸಮಸ್ಥೆಗಳನ್ನು ಆಲಿಸಿದರು ಜೆಲ್ಲೆಯ ಮಳವಳ್ಳಿ ಕೆ ಆರ್ ಪೇಟೆ ಶ್ರೀರಂಗಪಟ್ಟಣ ಮದ್ದೂರು ನಾಗಮಂಗಲ ಮತ್ತು ಪಾಂಡವಪುರ ತಾಲ್ಲೂಕಿನ ಆರೋಗ್ಯ ಅಧಿಕಾರಿಗಳೊಡನೆ ಅಲ್ಲಿನ ಕೋವಿಡ್ ಕೇಂದ್ರಗಳಲ್ಲಿ ಕೈಗೊಂಡಿರುವ ವ್ಯವಸ್ಥೆ ಕುರಿತು ಚರ್ಚಿಸಿದರು ಕೋವಿಡ್ ಸೋಂಕಿತರಿಗೆ ಯಾವುದೇ ಸಮಸ್ನೆ ಆಗದಂತೆ ಅಗತ್ನ ಕ್ರಮ ವಹಿಸಬೇಕು ಎಂದು ಎಲ್ಲಾ ತಹತೀಲ್ಲಾರರಿಗೆ ಅವರು ಸೂಚಿಸಿದರು ಕೋವಿಡ್ ತಡೆ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಯಾದಗಿರಿ ಜಿಲ್ಲೆಯ ಜಾತ್ರೆಗಳನ್ನು ನಿಷೇಧಿಸಲಾಗಿದ್ದು ಈ ಬಗ್ಗೆ ತಪತೀಲ್ದಾರರು ಮತ್ತು ಪೊಲೀಸರು ನಿಗಾವಹಿಸಿ ಕಟ್ನುನಿಟ್ಟನ ಕ್ರಮಕ್ಕೆಗೊಳ್ಳಬೇಕು ಎಂದು ಜೆಲ್ಲಾಧಿಕಾರಿ ಆರ್ ರಾಗಪ್ರಿಯ ಪೇಳದ್ದಾರೆ ತಮ್ಮ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಮಾರ್ಗಸೂಚಿಗಳ ಅನ್ನಯ ಮದುವೆ ಜನ್ನದಿನ ಸಮಾರಂಭ ಮುಂತಾದ ಎಲ್ಲಾ ಆಚರಣೆಗಳಗೂ ಅನುಮತಿ ಕಡ್ಡಾಯವಾಗಿದೆ

ಸಾರ್ವಜನಿಕರು ಸ್ವಯಂ ಶ್ರೇರಣೆಯಿಂದ ಮಾರ್ಗಸೂಚಿಗಳನ್ನು ಅನುಸರಿಸಿ ನಿಯಂತ್ರಣಕ್ಕೆ ಸಹಕರಿಸುವಂತೆ ಬಾಗಲಕೋಟೆ ಜಲ್ಲಾಧಿಕಾರಿ ಕ್ಯಾಪ್ಪನ್ ಡಾ

ರಾಜೇಂದ್ರ ತಿಳಿಸಿದ್ದಾರೆ ಸಾರ್ವಜನಿಕ ಸಭೆ ಸಮಾರಂಭ ಜಾತ್ರೆ ಹಾಗೂ ಪ್ರತಿಭಟನೆಗಳನ್ನು ನಡೆಸುವುದನ್ನು ನಿಷೇಧಿಸಲಾಗಿದೆ

ಮದುವೆಗಳಿಗೆ ಪೊಲೀಸ್ ಇಲಾಖೆಯಿಂದ ನಿರಾಪೇಕ್ಷಣ ಪತ್ರ ಪಡೆಯುವುದು ಕಡ್ಡಾಯವಾಗಿದೆ

ವೆಂಕಟಸುಬ್ಲಯ್ನ ಅವರು ಇಂದು ಬೆಳಗಿನ ಜಾವ ವಯೋಸಹಜ ಕಾಯಿಲೆಯಿಂದ ಬೆಂಗಳೂರಿನಲ್ಲಿ ವಿಧಿವಶರಾದರು

ಎಂದೇ ಬ್ಲಾತರಾದ ಪ್ರೊ

ವೆಂಕಟಸುಬ್ಲಯ್ಲಿ ಪಲವು ದಶಕಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದು ಭಾಷಾ ಬಳಕೆ ವಿಚಾರದಲ್ಲಿ ಅಪಾರ ಪಾಂಡಿತ್ತ ಗಳಿಸಿದ್ದರು ಕನ್ನಡ ಶಬ್ದಕೋಶದ ಮೇಲೆ ಅವರಿಗಿದ್ದ ಪ್ರಭುತ್ವ ಅಸಾಧಾರಣವಾದದ್ಲು

ನಿಫಂಟು ತಜ್ಜರಾಗಿ ಹೆಸರಾಗಿದ್ದರು ಪ್ರತಿಷ್ಠಿತ ಪದ್ರತ್ರೀ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಸೇರಿದಂತೆ ಪಲವಾರು ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ ಭಾಷಾ ತಜ್ಜರಾಗಿ ಸಂತೋಧಕರಾಗಿ ಬರಹಗಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಷೆ ಜೀವಿ ಅಪರೂಪದ ಸೇವೆ ಸಲ್ಲಿಸಿದ್ದರು

ವೆಂಕಟಸುಬ್ಬಯ್ದನವರ ನಿಧನಕ್ಕೆ ಉಪರಾಪ್ಲಪತಿ ಎಂ

ಶ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಣರು ಸಂತಾಪಿ ವ್ಯಕ್ತಪಡಿಸಿದ್ದಾರೆ ಅವರ ಅಗಲಿಕೆಯಿಂದ ಸಾರಸ್ವತ ಜಗತ್ತಿಗೆ ಬಹು ದೊಡ್ಡ ನಷ್ಷವಾಗಿದೆ ಎಂದು ಅವರು ಹೇಳಿದ್ದಾರೆ

ಸದಾನಂದಗೌಡರ ಸೂಚನೆಗೆ ವಿರುದ್ದವಾಗಿ ರಾಜ್ಯದ ಕೈಷಿ ಇಲಾಖೆ ಯಾವುದೇ ಆದೇಶ ಹೊರಡಿಸಿಲ್ಲ ಎಂದು ಕೈಷಿ ಸಚಿವ ಬಿ

ಈ ಬಗ್ಗೆ ಟ್ಲೀಟ್ ಮಾಡಿರುವ ಅವರು ಕೇಂದ್ರದ ಸೂಚನೆ ವಿರುದ್ದ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಎಂಬ ವಿರೋಧ ಪಕ್ಷದ ಆರೋಪದಲ್ಲಿ ಯಾವುದೇ ಹುರುಳಲ್ಲ ಅವರು ರೈತರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆಂದು ದೂರಿದ್ದಾರೆ ದಾಸ್ತಾನು ಇರುವ ಪಳೆಯ ರಸಗೊಬ್ಲರವನ್ನು ಹಿಂದಿನ ದರದಲ್ಲೇ ಮಾರಾಟ ಮಾಡಬೇಕು ಎಂಬುದಾಗಿ ಮಾರಾಟಗಾರಂಗೆ ಕಟ್ಸುನಿಟ್ಟಿನ ಸೂಚನೆ ನೀಡಲಾಗಿದೆ ಈ ಬಗ್ಗೆ ಕೃಷಿ ಇಲಾಖೆಯಿಂದ ವ್ಯಾಪಕ ಪ್ರಚಾರ ಮಾಡಲಾಗುತ್ತಿದೆ ಎಂದು ಸಚಿವ ಬಿ

ಪಾಟೀಲ್ ಹೇಳಿದ್ದಾರೆ

ತಿವಣ್ಣ ಎಚ್ದರಿಸಿದ್ದಾರೆ ಮೈಸೂರಿನ ಚಾಮುಂಡಿಬೆಟ್ಟ ತಪ್ಪಲಿನ ಪೌರಕಾರ್ಮಿಕರ ಕಾಲೋನಿಗೆ ಭೇಟಿ ನೀಡಿ ಕುಂದುಕೊರತೆಗಳನ್ನು ಆಲಿಸಿದ ಅವರು ಪೌರಕಾರ್ಮಿಕರು ಕೆಲವೆಡೆ ಮೂಲಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಈ ಬಗ್ಗೆ ಅಧಿಕಾರಿಗಳು ಗಮನಹರಿಸಬೇಕು ಎಂದು ಪೇಳದರು ಚಾಮುಂಡಿಬೆಟ್ಟದ ತಪ್ಪಲಿನಲ್ಲಿರುವ ಪೌರಕಾರ್ಮಿಕರ ಕಾಲೋನಿಯಲ್ಲಿ ವಾಸಿಸಲು ಯೋಗ್ಭವಲ್ಲದ ಮನೆಗಳವೆ ಯಾರಿಗೂ ಪಕ್ಷುಪತ್ರ ನೀಡಿಲ್ಲ ಕುಡಿಯುವ ನೀರು ಒಳಚರಂಡಿ ಸೇರಿದಂತೆ ಅನೇಕ ಸಮಸ್ನೆಗಳದ್ದು ಅಧಿಕಾರಿಗಳು ಕೂಡಲೇ ಇಲ್ಲಿಗೆ ಭೇಟಿ ನೀಡಿ ವಾಸ್ತವತೆ ಅರಿತು ಪರಿಪರಿಸುವುದು ಸೂಕ್ತ ಎಂದು ಅವರು ಹೇಳದರು

ಆದರೆ ಈ ರಸ್ತೆಗೆ ಹೊಂದಿಕೊಂಡ ಸೇತುವೆಯ ಕಾಮಗಾರಿ ಮುಗಿಯುವ ಹಂತದಲ್ಲಿದ್ಲು ನಾಗಕಾಣ ಹತ್ತಿರದ ಸೇತುವೆ ಕಾಮಗಾರಿ ತ್ವರಿತಗತಿಯಲ್ಲಿ ಸಾಗಿದೆ ಎಂದು ಕೇಂದ್ರದ ಮಾಜಿ ಸಚಿವರೂ ಆದ ಸಂಸದ ರಮೇಶ ಜಿಗಜಿಣಗಿ ಹೇಳದ್ದಾರೆ

ರಾಜ್ನದ ಕರಾವಳಿಯ ಅನೇಕ ಕಡೆ ಉತ್ತರ ಒಳನಾಡಿನ ಕೆಲವೆಡೆ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಿದೆ